ಟಿ

ಆರ್ ಪರೀಕ್ಷೆ ಮೂರು ಪಟ್ಟು ಹೆಚ್ಚಿಸ ರಾಜ್ಯ ಮುಖ್ಲಕಾರ್ಯದರ್ಶಿ ವಾರ್ತೆಗಳ ವಿವರ

ಮುಖ್ಯಮಂತ್ರಿ ಪರವಾಗಿ ಕಾನೂನು ಸಚಿವ ಜೆ

ಪ್ರತಿ ಪಕ್ಷ ನಾಯಕ ಸಿದ್ದರಾಮಯ್ಯ ಲಾಕ್ಡೌನ್ ಸಂದರ್ಭದಲ್ಲಿ ವಿವಿಧ ಪ್ಲಾಕೇಜ್ ಅನ್ವಯ ಕಡುಬಡವರಿಗೆ ಘೋಷಿಸಿರುವ ನೆರವನ್ನು ತಲುಪಿಸಲು ಸಚಿವರು ಸಭೆ ನಡೆಸಿ ಫಲಾನುಭವಿಗಳಿಗೆ ಪರಿಹಾರ ಮೊತ್ತ ತಲುಪುವಂತೆ ಮಾಡಬೇಕೆಂದು ಸಲಹೆ ಮಾಡಿದರು ಪ್ರತಿಪಕ್ಷಗಳ ಸಲಹೆಯನ್ನು ಗೌರವಿಸುವುದಾಗಿ ತಿಳಿಸಿದ ಕಾನೂನು ಸಚಿವರು ಈ ವಿಷಯ ಕುರಿತು ಸಂಬಂಧಪಟ್ಟ ಸಚಿವರ ಸಭೆ ಮಾಡಿ ಪರಿಹಾರ ನೀಡಲು ಸರ್ಕಾರ ಬದ್ದವಾಗಿದೆ ಎಂದು ಸದನಕ್ಕೆ ಭರವಸೆ ನೀಡಿದರು

ಇದಕ್ಕೂ ಮುನ್ನ ಮುಖ್ಯಮಂತ್ರಿಯವರ ಪರವಾಗಿ ಕಂದಾಯ ಸಚಿವ ಆರ್

ನಾರಾಯಣರಾವ್ ನಿನ್ನೆ ನಿಧನರಾದರು

ಕೊರೊನಾ ಸೋಂಕು ಇರುವುದು ದೃಢಪಟ್ಟ ಹಿನ್ನೆಲೆ ಬೆಂಗಳೂರಿನ ಖಾಸಗಿ ಆಸ್ವತ್ರೆಗೆ ಅವರು ದಾಖಲಾಗಿದ್ದರು ವಿಧಾನಸಭಾಧ್ವಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಶಾಸಕ ಬಿ

ಸಂತಾಪ ನಿರ್ಣಯ ದೆಂಬಲಿಸಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಾತನಾಡಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಅವರನ್ನು ಕಳೆದುಕೊಂಡಿರುವ ದುಃಖದಿಂದ ಚೇತರಿಸಿಕೊಳ್ಳುವ ಮುನ್ನವೇ ಶಾಸಕ ಬಿ ನಾರಾಯಣರಾವ್ ಅವರು ಮೃತಪಟ್ಟರುವುದು ಮತ್ತೊಂದು ಆಘಾತ ಉಂಟುಮಾಡಿದೆ

ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಪಲವು ಸದಸ್ತರು ನಾರಾಯಣರಾವ್ ಗುಣಗಾನ ಮಾಡಿ ಸಂತಾಪ ಸೂಚಿಸಿದರು

ನಮ್ಮ ಪೂರ್ವಜರು ಈ ಧರ್ಮದ ಹಾದಿಯನ್ನು ತೋರಿಕೊಟ್ಟಿದ್ದಾರೆ ಎಂದು ರಾಷ್ಟಪತಿ ರಾಮನಾಥ ಕೋವಿಂದ್ ಹೇಳಿದ್ದಾರೆ

ಎಸ್ ಎಸ್ ರಾಷ್ಷೀಯ ಸೇವಾ ಯೋಜನೆ ಪುರಸ್ಕಾರಗಳನ್ನು ಪ್ರದಾನ ಮಾಡಿ ಮಾತನಾಡಿದ ಅವರು ಸೇವಾಧರ್ಮದ ಆದರ್ಶವನ್ನು ಕಾರ್ಯರೂಪಕ್ಕೆ ತರುವ ಪರಂಪರೆಯಲ್ಲಿ ಸ್ವಾಮೀ ವಿವೇಕಾನಂದರು ಮಾರ್ಗ ತೋರಿದ್ದಾರೆ ರಾಮಕೃಷ್ಣ ಮಿಷನ್ ಮೂಲಕ ವಿತ್ವ ಕಲ್ತಾಣಕ್ಕಾಗಿ ಅನೇಕ ದೇಶಗಳಲ್ಲಿ ಶಾಖೆಗಳನ್ನು ಸ್ಥಾಪಿಸಿದ್ದಾರೆ ಗಾಂಧೀಜಿ ಅವರು ಮನುಷ್ಟರಷ್ಪೇ ಅಲ್ಲ ಪ್ರಾಣಿ ಪಕ್ಷಿಗಳ ಸೇವೆಯೂ ಅಷ್ಷೇ ಮುಖ್ಯ ಎಂದು ಹೇಳಿದ್ದಾರೆ ಗಾಂಧೀಜಿ ಅವರ ಆದರ್ಶವನ್ನು ಯುವಪೀಳಗೆಯೊಂದಿಗೆ ಸಂಯೋಜಿಸಲು ರಾಷ್ಷೀಯ ಸೇವಾ ಯೋಜನೆ ಆರಂಭಗೊಂಡಿದೆ

ವಿಶ್ವವಿದ್ಯಾಲಯ ಎನ್ ಎಸ್ ಎಸ್ ಫಟಕಗಳು ಮತ್ತು ಅವುಗಳು ಕಾರ್ಯಕ್ರಮ ಅಧಿಕಾರಿಗಳು ಹಾಗೂ ಎನ್ ಎಸ್ ಎಸ್

ಟಿ

ಆರ್ ಪರೀಕ್ಷೆಯನ್ನು ಮೂರು ಪಟ್ಟು ಹೆಚ್ಚಿಸುವಂತೆ ಮುಖ್ಯ ಕಾರ್ಯದರ್ತಿ ಟಿ ಎಂ ವಿಜಯ್ ಭಾಸ್ಕರ್ ಸಂಬಂಧಿಸಿದ ಜಿಲ್ಲೆಗಳಿಗೆ ಸೂಚಿಸಿದ್ದಾರೆ

ಅವುಗಳನ್ನು ಎಲ್ಲಾ ಜಿಲ್ಲೆಗಳು ಅನುಸರಿಸಬೇಕು ಎಂದರು